ವಾರಾಣಸಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಾಂಧಿನಗರದಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ

ಅರುಣಾಚಲ ಪ್ರದೇಶದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವು

ಸಾರ್ವತಿಕ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ವಿಶ್ವದ ಹಲವು ನಾಯಕರು ಮತ್ತು ಭಾರತೀಯ ಕ್ಲೆಗಾರಿಕೋದ್ಗಮಿಗಳಿಂದ ಅಭಿನಂದನೆ

ಕರ್ನಾಟಕದ ಹಾವೇರಿಬಿಜಾಪುರ ಕೊಪ್ಪಳ ಮತ್ತು ಬಳ್ದಾರಿ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಿ

ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಗತಿಯಲ್ಲಿದೆ

ಬಿಜೆಪಿ ಐದು ಸ್ಥಾನ ಗೆದ್ದು

ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವರಾದ ಸ್ನತಿ ಇರಾನಿ ರಾಜನಾಥ್ ಸಿಂಗ್ ನಿತಿನ್ ಗಡ್ಡರಿ ಹನ್ಲರಾಜ್ ಅಹಿರ್ ಪೂನಂ ಮಹಾಜನ್ ಯುಪಿಎ ಅಧ್ಯಕ್ಷೆ ಸೋನಿಯಾಗಾಂಧಿ ಮುನ್ನಡೆಯಲ್ಲಿರುವ ಇತರ ಪ್ರಮುಖ ಅಭ್ಯರ್ಥಿಗಳು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾಗಾಂಧಿ ರಾಯಬರೇಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಕೇರಳದ ವೈನಾಡ್ನಲ್ಲಿ ಶಶಿತರೂರ್ ತಿರುವನಂತಪುರಂನಲ್ಲಿ ಮುನ್ನಡೆಯಲ್ಲಿದ್ದಾರೆ ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಅಭ್ದರ್ಥಿ ಅಶೋಕ್ ಚೌಹಾಣ್ ನಾಂದೇಡ್ ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸಿದ್ದಾರೆ ಹರಿಯಾಣದ ಎಲ್ಲಾ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಅಭ್ಯರ್ಥಿಗಳು ಕ್ಷೀನ್ಸ್ವೀಪ್ ಮಾಡಿದ್ದಾರೆ ಕೇಂದ್ರ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಗುರುಗಾಂವ್ನಲ್ಲಿ ಬ್ರಿಜೇಂದ್ರಸಿಂಗ್ ಅವರು ಹಿಸಾರ್ ಕ್ಷೇತ್ರದಿಂದ ಹಾಗೂ ಅಂಬಾಲ ಕ್ಷೇತ್ರದಿಂದ ರತನ್ಲಾಲ್ ಕಟಾರಿಯಾ ಜಯಗಳಿಸಿದ ಪ್ರಮುಖರು ಚಂಡಿಗಢದಲ್ಲಿ ಬಿಜೆಪಿ ಅಭ್ಯರ್ಥಿ ಕಿರಣ್ ಕೇರ್ ಕಾಂಗ್ರೆಸ್ನ ಪವನ್ಕುಮಾರ್ ಬನ್ಲಾಲ್ ಎದುರು ಮುನ್ನಡೆ ಸಾಧಿಸಿದ್ದಾರೆ ಪಂಜಾಬ್ನಲ್ಲಿ ಗುರುದಾಸಮರ ಕ್ಷೇತ್ರದಲ್ಲಿ ಬಿಜೆಒಯ ಸನ್ನಿ ಡಿಯೋಲ್ ಮುನ್ನಡೆಯಲ್ಲಿದ್ದಾರೆ ಫಿರೋಜ್ಮರದಲ್ಲಿ ಶಿರೋಮಣಿ ಅಕಲಿದಳದ ಸುಕೆಬೀರ್ಸಿಂಗ್ ಬಾದಲ್ ಸಂಗ್ರೂರ್ ಕ್ಷೇತ್ರದ ಹಾಲಿ ಸಂಸದ ಎಎಪಿ ಅಭ್ಯರ್ಥಿ ಭಗವಂತ್ ಮಾನ್ ಮುನ್ನಡೆಯಲ್ಲಿದ್ದಾರೆ ಹಿಮಾಚಲ ಪ್ರದೇಶದ ಎಲ್ಲಾ ನಾಲ್ಕ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ ಮಂಡಿ ಕಾಂಗ್ರಾ ಹಮೀರ್ಪುರ್ ಮತ್ತು ಶಿಮ್ಲಾದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮೂರು ಲಕ್ಷಕ್ಕೂ ಅಧಿಕ ಮತಗಳಂದ ಮುನ್ನಡೆಯಲ್ಲಿದ್ದಾರೆ

ಉತ್ತರ ಪ್ರದೇಶದ ಮುಜಫರ್ನಗರ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಸಂಜೀವ್ಕುಮಾರ್ ಬಲ್ಲಾನ್ ಗಾಜಿಯಾಬಾದ್ನಲ್ಲಿ ವಿಕೆ ಸಿಂಗ್ ಗೌತಮ್ ಬುದ್ದನಗರದಲ್ಲಿ ಮಹೇಶ್ ಶರ್ಮಾ ಬರೇಲಿಯಾದಲ್ಲಿ ಸಂತೋಷ್ ಕುಮಾರ್ ಗಂಗ್ವಾರ್ ಗಾಜಿಪುರದಲ್ಲಿ ಮನೋಜ್ ಸಿನ್ನ ಮಿರ್ಜಾಪುರದಲ್ಲಿ ಅನುಪ್ರಿಯಾ ಪಟೇಲ್ ಫತ್ತೇಪುರದಲ್ಲಿ ನಿರಂಜನ್ ಜ್ಜೋತಿ ಸುಲ್ತಾನ್ ಪುರದಲ್ಲಿ ಮೇನಕಾಗಾಂಧಿ ಮುನ್ನಡೆಯಲ್ಲಿದ್ದಾರೆ ರಾಜ ಸಚಿವರಾದ ರಿತಾಬಹುಗುಣ ಜೋಶಿ ಅವರ ಅಲಹಬಾದ್ನಲ್ಲಿ ಫಿರೋಜ್ ವರುಣ್ಗಾಂಧಿ ಫಿಲಿಬಿತ್ನಲ್ಲಿ ಚಲನಚಿತ್ರನಟ ಹೇಮಾ ಮಾಲಿನಿ ಮಥುರದಲ್ಲಿ ಜಗದಾಂಬಿಕ ಪಾಲ್ ಅವರು ದುಮಾರಿಯಾಗಂಜ್ನಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಉತ್ತರಾಖಂಡ್ನಲ್ಲಿ ಎಲ್ಲಾ ಐದು ಕ್ಷೇತ್ರಗಳಲ್ಲೂ ಬಿಜೆಪಿ ಮುನ್ನಡೆಯಲ್ಲಿದೆ ಕೇಂದ್ರ ಸಚಿವ ಅಜಯ್ ತಮ್ತಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಜಯ್ ಭಟ್ ಉಧಮ್ಸಿಂಗ್ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ಮುನ್ನಡೆಯಲ್ಲಿರುವ ಪ್ರಮುಖರು

ದೆಹಲಿಯಲ್ಲಿ ಎಲ್ಲಾ ಏಳು ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ

ಎನ್ಸಿಪಿ ನಾಲ್ಕು ಸ್ಥಾನದಲ್ಲಿ ಕಾಂಗ್ರೆಸ್ ಆಲ್ಇಂಡಿಯಾ ಮಜ್ಲಸೆ ಇತಿಹಾದುಲ್ ಮುಚ್ಲಿಮೀನ್ ಮತ್ತು ಸ್ವತಂತ್ರ್ಯ ಅಭ್ಯರ್ಥಿ ತಲಾ ಒಂದು ಸ್ಥಾನದಲ್ಲಿ ಮುನ್ನಡೆಯಲ್ಲಿದ್ದಾರೆ ಗೋವಾದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವ ಶ್ರೀಪಾದ್ ನಾಯಕ್ ಉತ್ತರ ಗೋವಾದಲ್ಲಿ ಹಾಗೂ ಕಾಂಗ್ರೆಸ್ ನಾಯಕ ಫ್ರಾನ್ಸಿಸ್ಕೋ ಸರ್ದಿನ್ವಾ ದಕ್ಷಿಣ ಗೋವಾದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ

ಅಸನ್ಸೋಲ್ನಲ್ಲಿ ಕೇಂದ್ರ ಸಚಿವರಾದ ಬಾಬುಲ್ ಸುಪ್ರಿಯೋ ಬರಲ್ ಬರ್ದ್ವಾನ್ ದುರ್ಗಾಪುರ್ನಲ್ಲಿ ಎಸ್ಎಸ್ ಅಹ್ಲವಾಲಿಯ ಮುನ್ನಡೆಯಲ್ಲಿದ್ದಾರೆ ಕಾಂಗ್ರೆಸ್ನ ಅಧಿರ್ ರಂಜನ್ ಚೌಧರಿ ಅವರು ಬಹರಾಂಪುರ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ

ಮರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸಂಬಿತ್ ಪಾತ್ರ ನಾಲ್ಕು ಸಾವಿರ ಅಧಿಕ ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ

ಆಡಳಿತಾರೂಢ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಗಳು ಹಲವೆಡೆ ಹೀನಾಯ ಸೋಲು ಕಂಡಿದ್ದಾರೆ

ಒಂದೆಡೆ ಬಿಜೆಪಿ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತಾ ಹೋಗುತ್ತಿದ್ದರೆ ಇನ್ನೊಂದೆಡೆ ಕಾಂಗ್ರೆಸ್ನ ಫಟಾನುಫಟ ನಾಯಕರುಗಳು ಸೋಲು ಕಾಣುವಂತಾಗಿದೆ ಜೆಡಿಎಸ್ ವರಿಷ್ಠ

ಡಿ ದೇವೇಗೌಡ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯ ಜಿ

ಬಸವರಾಜ್ ಅವರಿಂದ ಸೋಲು ಅನುಭವಿಸಿದ್ದಾರೆ ಇದುವರೆಗೆ ಏಳು ಲೋಕಸಭಾ ಚುನಾವಣೆಗಳನ್ನು ಗೆದ್ದಿದ್ದ ಕೋಲಾರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದ ಕೆ

ಮುನಿಯಪ್ಪ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ವಿರುದ್ಧ ಸೋತಿದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಾಜಿ ಸಚಿವರೂ ಆಗಿದ್ದ ಎಂ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಥಳೀಯ ರಾಜಕೀಯ ಬಲಾಢ್ಯ ವ್ಯಕ್ತಿ ಹಾಗೂ ಬಿಜೆಪಿಯ ಬಿ

ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ

ಲೋಕಸಭಾ ಚುನಾವಣೆಯ ತೀರ್ಪಿನೊಂದಿಗೆ ಭಾರತ ಮತ್ತೊಮ್ಮೆ ಜಯಗಳಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಪ್ರತಿಯೊಬ್ಬರು ಒಟ್ಟಾಗಿ ನಿಂತರೆ ಬಲಿಷ್ಠ ಮತ್ತು ಸಮಗ್ರ ಭಾರತ ನಿರ್ಮಿಸಬಹುದು ಭಾರತ ಒಟ್ಟಾಗಿ ಬೆಳವಣಿಗೆ ಮತ್ತು ಅಭ್ಯುದಯ ಹೊಂದಲಿದೆ ಎಂದು ಅವರು ಹೇಳಿದರು ಲೋಕಸಭಾ ಚುನಾವಣೆಯ ಫಲಿತಾಂಶ ವಿರೋಧ ಪಕ್ಷಗಳ ಸುಳ್ಳು ಪ್ರಚಾರ ವೈಯಕ್ತಿಕ ಉಲ್ಲಂಘನೆ ಮತ್ತು ಆಧಾರ ರಹಿತ ರಾಜಕೀಯದ ವಿರುದ್ಧ ನೀಡಿದ ತೀರ್ಪಾಗಿದೆ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಸಾಧನೆಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ಪಕ್ಷದ ಅಧ್ಯಕ್ಷ ಅಮಿತ್ ಷಾ ಅವರ ಪರಿಣಾಮಕಾರಿ ಸಂಘಟನಾ ಕೌಶಲ್ಯ ಕಾರಣ ಎಂದು ಬಿಜೆಪಿ ಪ್ರತಿಕ್ರಿಯಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಪಕ್ಷದ ಅಭ್ಯರ್ಥಿಗಳಿಗೆ ತೃಣಮೂಲ ಕಾಂಗ್ರೆಸ್ ಮುಖ್ಯಕ್ಕೆ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತ ಜಾಗತಿಕ ಸೂಪರ್ ಪವರ್ ರಾಷ್ಟವಾಗುವ ತನ್ನ ಗುರಿ ಸಾಧಿಸುವ ಸಮಯ ಬಂದಿದೆ ಎಂಬುದನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ತೋರಿಸುತ್ತಿದೆ ಎಂದು ಕೈಗಾರಿಕೋದ್ಯಮಿಗಳಾದ ಆದಿ ಗೋರ್ರೇಜ್ ಅನಿಲ್ ಅಗರವಾಲ್ ಮತ್ತು ಉದಯ್ ಕೊಟಕ್ ಹೇಳಿದ್ದಾರೆ ಭಾರತದ ಪರಿವರ್ತನೆಗೆ ಇದು ಸೂಕ್ತ ಸಮಯ ಎಂದು ಪ್ರಸಿದ್ಧ ಬ್ಯಾಂಕರ್ ಉದಯ್ ಕೋಟಕ್ ಹೇಳಿದ್ದಾರೆ